ವಿಶ್ವದ ಅತಿದೊಡ್ಡ ಸರ್ಕಾರಿ ಆರೋಗ್ನ ಯೋಜನೆಯಾದ ಪ್ರಧಾನ ಮಂತ್ರಿ ಜನ ಆರೋಗ್ನ ಯೋಜನೆಗೆ ರಾಂಚಿಯಲ್ಲಿ

ಕಿಸಾನ್ ಸಮ್ಮೇಳನವನ್ನು ಉದ್ಲೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ಆಟಲ್ ಬಿಹಾರಿ ವಾಜಪೇಯಿ ಅವರು ಉತ್ತಾರಖಂಡ ಜಾರ್ಖಂಡ್ ಮತ್ತು ಛತ್ತೀಸ್ಘಡ ರಾಜ್ಯಗಳನ್ನು ರಚಿಸಿದ್ದರು ಅವರ ದೂರದ್ವಷ್ಷಿಯ ಪರಿಣಾಮವಾಗಿ ಎಲ್ಲಾ ಮೂರು ರಾಜ್ಗಗಳು ಶೀಘ್ರಗತಿಯ ಪ್ರಗತಿ ಕಂಡಿದೆ ಎಂದರು ಕೇಂದ್ರ ಸರ್ಕಾರ ದೇಶದ ಅಭಿವ್ಬದ್ದಿಗೆ ಬದ್ದವಾಗಿದ್ದು ಜನರ ನಿರೀಕ್ಷೆಯನ್ನು ಈಡೇರಿಸಲು ಸಂಕಲ್ಲ ತೊಟ್ಲಿದೆ ಜನರ ಜೀವನ ಮಟ್ಲ ಸುಧಾರಿಸುವ ನಿಟ್ಲಿನಲ್ಲಿ ಸರ್ಕಾರ ಕೆಲಸ ಮಾಡುತ್ತಿದೆ ಛತ್ತೀಸ್ಫಡದ ಮುಖ್ಯಮಂತ್ರಿ ರಮಣ್ ಸಿಂಗ್ ಅವರ ನಾಯಕತ್ತದಲ್ಲಿ ರಾಜ್ಯ ಹೊಸ ಎತ್ತರಕ್ಕೆ ಬೆಳೆದಿದೆ ಎಂದು ಹೇಳಿದ ಅವರು ರಾಜ್ಯದ ಜನತೆಗೆ ಅಭಿನಂದನೆ ಸಲ್ಲಿಸಿದರು ರಾಜ್ಯದಲ್ಲಿ ಸುಶ್ಲಿರ ಸರ್ಕಾರ ಅಧಿಕಾರದಲ್ಲಿದ್ದು ಅಭಿವ್ಯಧಿಪರ ಕೆಲಸ ಮಾಡುತ್ತಿದೆ

ಎಲ್ಲರನ್ನು ಒಳಗೊಂಡ ಅಭಿವ್ಬದ್ದಿಯ ಧ್ಯೇಯದೊಂದಿಗೆ ಸರ್ಕಾರ ಮುನ್ನಡೆಯುತ್ತಿದೆ ಎಂದು ಹೇಳಿದರು

ಈ ಯೋಜನೆಯು ವಿಶ್ಲದ ಅತಿ ದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಗ ಕಾಳಜಿ ಕಾರ್ಯಕ್ರಮವಾಗಿದ್ಲು

ಈ ಯೋಜನೆಯಲ್ಲಿ ಫಲಾನುಭವಿಗಳು ನಗದು ರಹಿತ ಹಾಗೂ ಕಾಗದ ರಹಿತ ಸೇವೆಯನ್ನು ಪಡೆಯಬಹುದಾಗಿದೆ

ಈ ಯೋಜನೆಯಡಿಯಲ್ಲಿ ದೇಶದೆಲ್ಲಿಡೆ ಸೌಲಭ್ಯ ಒದಗಿಸುವ ಕೇಂದ್ರಗಳಲ್ಲಿ ಫಲಾನುಭವಿಗಳು ಅವಕಾಶಗಳಿವೆ

ಅವರು ಮಾಡಿರುವ ಆರೋಪ ನಿರಾಧಾರ

ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಫೇಲ್ ಒಪ್ಪಂದದಲ್ಲಿ ಯಾವುದೇ ವಿವಾದವಿಲ್ಲ ಹೋಲಾಂಡ್ ಅವರ ಹೇಳಿಕೆ ಬಗ್ಗೆ ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ರಫೇಲ್ ಯುದ್ಧ ವಿಮಾನ ತಯಾರಿಕಾ ಸಂಸ್ಥೆ ಡಸಾಲ್ಟ್ ಭಾರತದ ಪಾಲುದಾರ ಸಂಸ್ಥೆ ರಿಲೆಯನ್ಸ್ ಡಿಫೆನ್ಸ್ ಅನ್ನು ಆಯ್ಕೆ ಮಾಡಿಕೊಂಡಿರುವುದರಲ್ಲಿ ತಮ್ಮ ಪಾತ್ರವೇನೂ ಇಲ್ಲ ಎಂದು ಕೇಂದ್ರ ಸರ್ಕಾರ ಮನರುಚ್ವರಿಸಿದೆ ಪ್ರಾನ್ಸ್ನ ಮಾಜಿ ಅಧ್ಯಕ್ಷ ಫಾಂಕೋಯಿಸ್ ಹೋಲಾಂಡೊ ಅವರ ಹೇಳಿಕೆ ಸಂಬಂಧ ಮಾಧ್ಯಮಗಳಲ್ಲಿ ಅನಗತ್ಯ ವಿವಾದಗಳನ್ನು ಸ್ಯಷ್ಟಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ

ಇದು ಸಂಪೂರ್ಣ ಎರಡು ಖಾಸಗಿ ಕಂಪನಿಗಳ ನಡುವೆ ನಡೆದ ವಾಣಿಜ್ಯ ಒಪ್ಪಂದವಾಗಿದೆ ರಕ್ಷಣಾ ಮಾರ್ಗದರ್ಶಿ ಸೂತ್ರಗಳ ಅನ್ವಯ ವಿದೇಶಿ ಮೂಲದ ಸಲಕರಣೆ ಉತ್ಪಾದಕ ಸಂಸ್ವೆಯು ಭಾರತದ ಯಾವುದೇ ಕಂಪನಿಯನ್ನು ತನ್ನ ಪಾಲುದಾರರನ್ನಾಗಿ ಮಾಡಲು ಮುಕ್ತ ಅವಕಾಶ ನೀಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ರಾಪುಲ್ ಗಾಂಧಿ ನೀಡಿರುವ ಅವಹೇಳನಕಾರಿ ಹೇಳಿಕೆಗೆ ಬಿಜೆಪಿ ಇಂದು ತಿರುಗೇಟು ನೀಡಿದೆ ನವದೆಪಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ಹಿರಿಯ ನಾಯಕ ಸಚಿವ ರವಿಶಂಕರ್ ಪ್ರಸಾದ್ ಸ್ವತಂತ್ರ್ಯ ಭಾರತದಲ್ಲಿ ಯಾವ ಪಕ್ಷದ ಅಧ್ಯಕ್ಷರೂ ಕೂಡ ಪ್ರಧಾನಿ ಅವರ ವಿರುದ್ಧ ಇಂತಹ ಪದ ಬಳಸಿರಲಿಲ್ಲ ರಫೇಲ್ ಒಪ್ಪಂದ ವಿಷಯದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ವಿರುದ್ದ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಹೇಳಿದರು

ಬಂದೂಕುದಾರಿಗಳು ಸೇನಾ ಸಿಬ್ಲಂದಿ ಧರಿಸುತ್ತಿದ್ದ ಸಮವಸ್ತ ಧರಿಸಿದ್ದ ಮತ್ತು ಸೇನೆ ಮತ್ತು ಮೊಲೀಸ್ ಕಮಾಂಡೋಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿದ ಎಂದು ಸರ್ಕಾರಿ ಸ್ವಾಮ್ಡದ ಐಆರ್ಎನ್ಎ ಸುದ್ದಿ ಸಂಸ್ವೆ ವರದಿ ಮಾಡಿದೆ ಇಬ್ಬರು ಬಂದೂಕುದಾರಿಗಳನ್ನು ಪತ್ಯೆ ಮಾಡಲಾಗಿದ್ದು ಮತ್ತಿಬ್ಲರನ್ನು ಬಂಧಿಸಲಾಗಿದೆ ಎಂದು ಸುದ್ದಿಸಂಸ್ವೆ ವರದಿ ಮಾಡಿದೆ ಇರಾನ್ ಪ್ರಜೆಗಳ ರಕ್ಷಣೆಗೆ ಕ್ಷಿಪ್ರ ಮತ್ತು ನಿರ್ಣಾಯಕ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದು ಇರಾನ್ನ ವಿದೇಶಾಂಗ ಸಚಿವ ಮುಪಮ್ಹದ್ ಜಾವೆದ್ ಝಾರಿಫ್ ಟ್ವೀಟ್ ಮಾಡಿದ್ದಾರೆ ಈ ದಾಳಿಯ ಹೊಣೆಯನ್ನು ಐಎಸ್ ಭಯೋತ್ವಾದಕ ಸಂಘಟನೆ ವಹಿಸಿಕೊಂಡಿದೆ

ಬಳಿಕ ಅವರು ಭಾಷೆ ಜನರನ್ನು ಸಂಪರ್ಕಿಸುತ್ತದೆ ಭಾರತದಲ್ಲಿ ಅನೇಕ ಭಾಷೆಗಳಿದ್ದು ಪ್ರತಿಯೊಂದಕ್ಕೆ ಪ್ರತ್ನೇಕ ಸಂಸ್ಕತಿ ಮತ್ತು ಸೌಂದರ್ಯವಿದೆ ಎಂದರು

ಅಮೆರಿಕದೊಂದಿಗೆ ನಿಗದಿಯಾಗಿದ್ದ ವ್ಯಾಪಾರ ಮಾತುಕತೆಯನ್ನು ಚೀನಾ ರದ್ದು ಮಾಡಿದ್ದು ಮುಂದಿನ ವಾರ ವಾಷಿಂಗ್ಟನ್ಗೆ ಉಪಪ್ರಧಾನಿ ಲೀಯು ಹೆ ಅವರನ್ನು ಕಳುಹಿಸದಿರಲು ನಿರ್ಧರಿಸಿದೆ ಲೀಯು ಹೇ ಅವರ ಭೇಟಿಗೂ ಮುಂಜೆ ವಾಷಿಂಗ್ಲನ್ಗೆ ನಿಯೋಗವೊಂದು ಪ್ರಯಾಣಿಸಬೇಕಿತ್ತು ಇದೀಗ ಈ ನಿಯೋಗದ ಪ್ರವಾಸವನ್ನು ರದ್ದುಪಡಿಸಲಾಗಿದೆ